ಉತ್ತೇಜನ ಯೋಜನೆಗೆ ಕೇಂದ್ರ ಸಂಮಟ ಅನುಮೋದನೆ

ಅರಬ್ಬ ಸಮುದ್ರದಲ್ಲಿ ನಾಳೆ ವಾಯುಭಾರ ಕುಸಿತ ದೇಶದ ಕರಾವಳಿ ಪ್ರದೇಶಗಳ ಮೇಲೆ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಹಿನ್ವೆಲೆಯಲ್ಲಿ ಕೇರಳ ಕರ್ನಾಟಕ ಸೇರಿದಂತೆ ದೇಶದ ವಿವಿಧೆಡೆ ಭಾರಿ ಮಳೆ ನಿರೀಕ್ಷೆ

ದಿಷಧಗಳ ಉತ್ತಾದನೆ ಹೆಚ್ಚಿಸಲು ಜಿಷಧ ತಯಾರಿಕಾ ಕಂಪನಿಗಳ ಜತೆ ನಿರಂತರ ಸಂಪರ್ಕ ಸಾಧಿಸಲಾಗಿದೆ ಅವರಿಗೆ ಅಗತ್ಯವಿರುವ ಎಲ್ಲಾ ನೆರವು ಮತ್ತು ಸಹಾಯ ನೀಡುವುದಾಗಿ ಭರವಸೆ ನೀಡಲಾಗಿದೆ ಎಂದು ಸಚಿವರು ಪ್ರಧಾನಿ ಅವರಿಗೆ ಮಾಹಿತಿ ನೀಡಿದರು

ರಾಜ್ಗಳಿಗೆ ಅಧಿಕ ಪ್ರಮಾಣದಲ್ಲಿ ಔಷಧಗಳನ್ನು ಪೂರೈಸಬೇಕು ಎಂಬ ಬಗ್ಗೆ ಚರ್ಚೆ ನಡೆಯಿತು ಕಳೆದ ಕೆಲವು ವಾರಗಳಿಂದ ರೆಮ್ಡಿಸಿವಿರ್ ಸೇರಿದಂತೆ ಎಲ್ಲ ಔಷಧಗಳ ಉತ್ಪಾದನೆಯನ್ನು ಗಣನೀಯವಾಗಿ ಹೆಚ್ಚಿಸಲಾಗಿದೆ ಎಂಬ ವಿಷಯವನ್ನು ಪ್ರಧಾನಿ ಅವರ ಗಮನಕ್ಕೆ ತರಲಾಯಿತು ಭಾರತವು ಅತ್ಯಂತ ಕಂಪನಾಶೀಲ ಮತ್ತು ಸ್ಲಂದನಾಶೀಲ ಚಿಷಧ ವಲಯವನ್ನು ಹೊಂದಿದೆ ಕೇಂದ್ರ ಸರ್ಕಾರ ಜಿಷಧ ತಯಾರಿಕಾ ಕಂಪನಿಗಳ ಜತೆ ಹೊಂದಿರುವ ನಿಕಟ ಸಂಪರ್ಕ ಮತ್ತು ಸಮನ್ನಯವು ಎಲ್ಲಾ ಜಿಷಧಗಳ ಸಮರ್ಪಕ ಲಭ್ಯತೆಯನ್ನು ಖಚಿತಪಡಿಸಲಿದೆ ಎಂದು ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಸಭೆಯಲ್ಲಿ ತಿಳಿಸಿದರು ಅಲ್ಲದೆ ಪ್ರಧಾನ ಮಂತ್ರಿ ಅವರು ದೇಶದಲ್ಲಿರುವ ಆಮ್ಲಜನಕ ಲಭ್ಯತೆ ಮತ್ತು ಪೂರೈಕೆ ಪರಿಸ್ಥಿತಿ ಕುರಿತು ಮಾಹಿತಿ ಪಡೆದರು

ಆಕ್ಷಿಜನ್ ಎಕ್ಸ್ಪ್ರೆಸ್ ರೈಲುಗಳ ಕಾರ್ಯಾಚರಣೆ ಭಾರತೀಯ ವಾಯುಪಡೆ ವಿಮಾನಗಳ ಕಾರ್ಯಾಚರಣೆ ಕುರಿತು ಪ್ರಧಾನ ಮಂತ್ರಿ ಅವರಿಗೆ ವಿವರ ನೀಡಲಾಯಿತು ಆಮ್ಲಜನಕ ಕಾನ್ಸಂಟ್ರೇಟರ್ಗಳು ಮತ್ತು ಆಕ್ಷಿಜನ್ ಸಿಲಿಂಡರ್ಗಳ ಖರೀದಿ ಸ್ಲಿತಿಗತಿ ಮತ್ತು ಪ್ರೆಷರ್ ಸ್ವಿಂಗ್ ಅಬ್ಲಾರ್ಪ್ಷನ್ ಫಟಕಗಳ ಸ್ವಾಪನೆಗೆ ಸರ್ಕಾರ ನಡೆಸುತ್ತಿರುವ ಪ್ರಯತ್ನಗಳ ಕುರಿತು ಪ್ರಧಾನಮಂತ್ರಿ ಅವರಿಗೆ ವಿವರ ನೀಡಲಾಯಿತು ವೆಂಟಿಲೇಟರ್ಗಳನ್ನು ಕಾಲಮಿತಿಯಲ್ಲಿ ಕಾರ್ಯಾಚರಣೆಗೊಳಿಸಲು ರಾಜ್ಗಳಿಗೆ ಸೂಚನೆ ನೀಡಬೇಕು ಉತ್ಪಾದಕರ ಸಹಾಯದಿಂದ ತಾಂಕ್ರಿಕ ಮತ್ತು ತರಬೇತಿ ಸಮಸ್ನೆಗಳನ್ನು ಪರಿಹರಿಸಿಕೊಳ್ಳುವಂತೆ ರಾಜ್ಗಳಿಗೆ ಸಲಹೆ ನೀಡಬೇಕು ಎಂದು ಪ್ರಧಾನ ಮಂತ್ರಿ ಅವರು ಸಭೆಯಲ್ಲಿ ಸೂಚನೆ ನೀಡಿದರು

ಕೋವಿಡ್ ಸೋಂಕಿತರಿಗೆ ಆಮ್ಲಜನಕ ಪೂರೈಸುವ ವ್ಹವಸ್ಥೆ ಹೊಂದಿರುವ ಆಕ್ಲಿಕೇರ್ ಸಿಸ್ಸಂಗಳನ್ನು ಡಿಆರ್ಡಿಟ ಅಭಿವ್ಯದ್ವಿಪಡಿಸಿದೆ

ಬೆಂಗಳೂರಿನ ಡಿಆರ್ಡಿಓ ಸಂಸ್ಲೆ

ಡಿಆರ್ಡಿಒ ಎರಡು ವಿಧದ ಆಕ್ಷಿಕೇರ್ ಸಿಸ್ಟಂ ಅಭಿವ್ಯದ್ವಿಪಡಿಸಿದ್ದು ಮ್ಯಾನ್ಯುಯಲ್ ವಿಧದಲ್ಲಿ ಪತ್ತು ಲೀಟರ್ ಆಕ್ಷಿಜನ್ ಸಿಲಂಡರ್ ಪ್ರೆಷರ್ ರೆಗ್ಯೂಲೇಟರ್ ಮತ್ತು ಫ್ಲೋ ಕಂಟೋಲರ್ ಮತ್ತಿತರ ಸಾಧನಗಳನ್ನು ಒಳಗೊಂಡಿರುತ್ತದೆ ಎರಡನೇ ವಿಧದ ಆಕ್ಸಿಕೇರ್ ಸಿಸ್ಟಂನಲ್ಲಿ ವಿದ್ದುನ್ಲಾನ ನಿಯಂತ್ರಣ ವ್ಯವಸ್ಥೆ ಅಳವಡಿಸಲಾಗಿದೆ

ಉತ್ಪಾದನೆ ಸಂಪರ್ಕಿತ ಉತ್ತೇಜನ ಯೋಜನೆಯಿಂದ ಇಂಧನ ಆಮದು ಅವಲಂಬನೆ ನಿಯಂತ್ರಿಸುವ ಮೂಲಕ ಬ್ಲಾಟರಿ ಸ್ಲೋರೆಜ್ ಉಪಕರಣಗಳ ದೇಶೀಯ ಉತ್ತಾದನೆ ಮ್ರೋತ್ಸಾಹಿಸಲು ಸಾಧ್ಯವಾಗಲಿದೆ ಎಂದು ಅವರು ತಿಳಿಸಿದರು ವಿದ್ಯುತ್ ಜಾಲಿತ ಮೂರು ಚಕ್ರ ನಾಲ್ಕು ಚಕ್ರ ಮತ್ತು ಬೃಹತ್ ವಾಹನಗಳಿಗೆ ಬ್ಯಾಟರಿ ಸ್ಟೋರೇಜ್ ಉಪಕರಣಗಳನ್ನು ಒದಗಿಸಲು ಇದರಿಂದ ಸಾಧ್ಯವಾಗಲಿದೆ

ಆತ್ಮಿರ್ಭರ್ ಭಾರತ ನಿರ್ಮಾಣಕ್ಕೆ ಈ ಯೋಜನೆ ಸಹಕಾರಿಯಾಗಲಿದೆ ಎಂದು ಸಚಿವರು ತಿಳಿಸಿದರು

ಬ್ಬಪತ್ ಮತ್ತು ಮಧ್ಯಮ ಕ್ಷೆಗಾರಿಕೆ ಸಚಿವ ಜಗದೀಶ್ ಶೆಟ್ಟರ್ ಕ್ಷಷಿ ಸಚಿವ ಬಿ

ಪಾಟೀಲ್ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಲಾರ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಮತ್ತಿತರ ಪಿರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು

ಚಂಡಮಾರುತ ಬೀಸುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ನಾಳೆ ಕೇರಳ ಕರ್ನಾಟಕ ಮಹಾರಾಷ್ಷ ಮತ್ತು ಗೋವಾ ಕರಾವಳಿಗಳ ಮೇಲೆ ಚಂಡಮಾರುತ ಬಂದೆರಗುವ ಎಲ್ಲ ಸಾಧ್ಯತೆ ಇರುವುದರಿಂದ ಕರಾವಳಿ ತೀರದಲ್ಲಿ ಮೀನುಗಾರರು ಸಮುದ್ರಕ್ಷೆ ಇಳಿಯಬಾರದು ಕರಾವಳಿ ಜನರು ಎಚ್ಚರಿಕೆ ವಹಿಸಬೇಕು ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ಕೇರಳ ಮತ್ತು ಕರ್ನಾಟಕದ ಕರಾವಳಿ ಪ್ರದೇಶ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಮತ್ತು ಉತ್ತರ ಒಳನಾಡಿನ ಕೆಲವೆಡೆ ಭಾರಿ ಮಳೆ ಬೀಳುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ

ಹಾಗಿದ್ಲರೂ ಕೆಲವು ರಾಜ್ಲಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹೊಸ ಪ್ರಕರಣಗಳು ದಾಖಲಾಗುತ್ತಿವೆ